ಿ ಸರ್ದಾರ ವಲ್ಲಭಭಾಯ್ ಪಟೇಲ್ ಪ್ರತಿಮೆ ಏಕ ಭಾರತ್ ಶ್ರೇಷ್ಠ ಭಾರತದ ಪ್ರತೀಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣನೆ

ರಾಜ್ಯಾದ್ಯಂತ ಈ ಸಂಬಂಧ ಪತ್ತು ಪಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಬೆಂಗಳೂರಿನ ಕಂಠೀರವ ಕ್ರೀಡಾಗಂಣದಲ್ಲಿ ನಡೆಯುವ ಪ್ರಧಾನ ಸಮಾರಂಭಕ್ಕೆ ಸಕಲ ಸಿದ್ದತೆ ಕೈಗೊಳ್ಳಲಾಗಿದೆ

ವಿವಿಧತೆಯಲ್ಲಿ ಏಕತೆಯ ಸಂಸ್ಕೃತಿ ಹೊಂದಿರುವ ನಾಡು ನಮ್ಮದು ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ರಾಷ್ಟಕವಿ ಕುವೆಂಪು ಅವರು ಬಣ್ಣಿಸಿದಂತೆ ಶಾಂತಿ ಸಹಬಾಳ್ವೆ ಸೌಹಾರ್ದದಿಂದ ನಳನಳಿಸುವ ನಾಡು ಇದು ನಮ್ಮ ನಡೆ ನುಡಿ ವ್ಯವಹಾರ ಎಲ್ಲದರಲ್ಲೂ ಕನ್ನಡತನ ಮೆರೆಯಲಿ ಏಕೀಕರಣಕ್ಕಾಗಿ ದುಡಿದವರನ್ನು ಸ್ಥರಿಸೋಣ ಸಮೃದ್ಧ ಕರ್ನಾಟಕವನ್ನು ಕಟ್ಟೋಣ ತಾಯಿ ಭುವನೇಶ್ವರಿಯ ಕೃಪೆ ಸದಾ ನಮ್ಮೆಲ್ಲರ ಮೇಲಿರಲಿ ಎಂದು ಅವರು ಪಾರೈಸಿದ್ದಾರೆ ವಿಧಾನಸಭೆ ಪ್ರತಿ ಪಕ್ಷ ನಾಯಕ ಬಿ

ಯಡ್ಕೂರಪ್ಪ ಪರಿವ ನದಿಗಳಿಂದ ಪರಸೊ ರಸಋಷಿಗಳಿಂದ ಬರೆವ ಕವಿಗಳಿಂದ ಧನ್ಯ ನೀನು ಸವಿ ನುಡಿಯ ಆಡುವ ಅಮೃತ ಸವಿಯ ಸವಿಯುವ ಕನ್ನಡಿಗರು ನಾವು ಧನ್ಯ ಎಂದು ಟ್ವೀಟ್ ಮಾಡಿದ್ದಾರೆ ಧಾರವಾಡದ ಆರ್

ಬೆಂಗಳೂರಿನಲ್ಲಿ ನಿನ್ನೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಅವರ ಅಧ್ವಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಯಿತು ಉಪ ಚುನಾವಣಾ ನಂತರ ಪ್ರಶಸ್ತಿ ಪ್ರದಾನ ಸಮಾರಂಭ ಏರ್ಪಡಿಸಲಾಗುವುದು ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ

ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು ಮಂಡ್ಲ ಶಿವಮೊಗ್ಗ

ಇಲ್ಲಿ ಮಹಿಳಾ ಸಿಬ್ಲಂದಿ ಮಾತ್ರ ಕಾರ್ಯ ನಿರ್ವಹಿಸುತ್ತಾರೆ ಎಂದರು

ನಮ್ನ ಸಂಸ್ಕೃತಿಯ ಪ್ರತಿನಿಧಿಯಾಗಿರುವ ಜಾನಪದ ವಿಶ್ವವಿದ್ನಾಲಯ ಜಾಗತಿಕ ಮಟ್ಟದಲ್ಲಿ ಬೆಳೆಯಲು ರಾಜ್ಯ ಸರ್ಕಾರ ಎಲ್ಲ ನೆರವು ಒದಗಿಸಬೇಕು ಎಂದು ನಾಡೋಜ ಪ್ರೊಫೆಸರ್ ಬರಗೂರ ರಾಮಚಂದ್ರಪ್ಪ ಹೇಳಿದ್ದಾರೆ

ಜಾನಪದ ಕೇವಲ ಮೌಖಿಕ ಪರಂಪರೆ ಮಾತ್ರವಲ್ಲ ಹಳ್ಳಗೆ ಸೀಮಿತವಾಗಿಲ್ಲ ಅದು ವಿಶ್ವವ್ಯಾಪಿಯಾಗಿದೆ ನಗರೀಕರಣ ಹಾಗೂ ತಂತ್ರಜ್ವಾನವನ್ನು ಒಳಗೊಂಡಿದೆ ಅಲಿಖಿತದ ಜೊತೆಗೆ ಲಿಖಿತ ಪರಂಪರೆಯೂ ಒಳಗೊಂಡಿದೆ ಸಂಶೋಧನೆಗೆ ಆದ್ಯತೆ ನೀಡಬೇಕು ಸರ್ಕಾರ ಜನಪದ ರೆಪೆರ್ಟರಿ ಸ್ವಾಪಿಸಿ ಜನಪದ ಪ್ರದರ್ಶನ ಕಲೆಗಳನ್ನು ಸಮಕಾಲೀನಗೊಳಿಸಬೇಕು ಎಂದು ಅವರು ಹೇಳಿದರು ಕಾರ್ಮಿಕರು ಹೆಸರು ನೋಂದಣಿ ಮಾಡಿಕೊಳ್ಳುವ ಮೂಲಕ ಕಾರ್ಮಿಕರ ಕಲ್ಲಾಣ ಮಂಡಳಿಗಳು ನೀಡುವ ಸೌಲಭ್ಣಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕೊಪ್ಪಳ ಜೆಲ್ಲಾ ಉಸ್ತುವಾರಿ ಸಚಿವ ಆರ್ ಶಂಕರ್ ಹೇಳಿದ್ದಾರೆ

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಸರ್ದಾರ್ ಪಟೇಲ್ ಅವರಿಗೆ ಕೈಷಿ ಕ್ಷೇತ್ರದಲ್ಲಿ ದೂರದೃಷ್ಟಿ ಇತ್ತು ಸಹಕಾರ ಅಂದೋಲನದ ದೂರದೃಷ್ಟಿಯ ಪರಿಣಾಮವಾಗಿ ಇಂದು ಗ್ರಾಮೀಣ ಭಾಗದಲ್ಲಿ ಆರ್ಥಿಕತೆ ಸ್ವರೂಪ ಬದಲಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ದೇಶದ ಅನೇಕ ಭಾಗಗಳು ಒಂದುಗೂಡಲು ಸಾಧ್ಯವಾಗುತ್ತಿರಲಿಲ್ಲ ದೇಶವನ್ನು ವಿಭಜಿಸುವ ಪ್ರಯತ್ಯವನ್ನು ಅವರು ವಿಫಲಗೊಳಿಸಿದ್ದರು ಗೃಹ ಖಾತೆ ಸಚಿವರಾಗಿದ್ದ ಪಟೇಲ್ ಅವರಿಗೆ ಕಾನೂನು ಸುವ್ಯವಸ್ಥೆ ಸೇರಿದಂತೆ ಅನೇಕ ಸವಾಲು ಎದುರಾಗಿದ್ದವು ಇವೆಲ್ಲವನ್ನು ಸಮರ್ಥವಾಗಿ ನಿಭಾಯಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದು ಬಣ್ಣೆಸಿದರು ವಾಯುಪಡೆ ಹೆಲಿಕ್ಯಾಪ್ಟರ್ಗಳ ಮೂಲಕ ಪ್ರತಿಮೆಗೆ ಪುಪ್ಪವೃಷ್ಟಿ ಮಾಡಲಾಯಿತು ಇದಕ್ಕೂ ಮುನ್ನ ಪ್ರಧಾನಮಂತ್ರಿಯವರು ಪ್ರತಿಮೆ ಬಳಿಯ ಪುಷ್ಪ ವನವನ್ನು ಉದ್ವಾಟಿಸಿದರು ಯುವ ಜನತೆ ಸ್ಫೂರ್ತಿ ಮತ್ತು ಉತ್ಸಾಪವನ್ನು ಕಾಯ್ದುಕೊಂಡರೆ ಯಶಸ್ಸು ಕಾಣಲು ಸಾಧ್ಯ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಹಾಗೂ ತ್ರೀಡಾ ಖಾತೆ ಸಚಿವ ರಾಜ್ಯವರ್ಧನಸಿಂಗ್ ರಾಥೋಡ ಹೇಳಿದ್ದಾರೆ ಹೊಸ ದಿಲ್ಲಿಯಲ್ಲಿ ನಿನ್ನೆ ರಾಷ್ಟೀಯ ಏಕತಾ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು ಪುಸ್ತಕಗಳನ್ನು ಓದಿದರೆ ಮಾತ್ರ ಪರಿಪೂರ್ಣವಾಗಲು ಸಾಧ್ಯವಿಲ್ಲ ಜ್ವಾನವನ್ನು ಕಾರ್ಯರೂಪಕ್ಕೆ ಇಳಿಸಿದರೆ ಜೀವನದಲ್ಲಿ ಯಶಸ್ಸು ಕಾಣಲು ಸಾಧ್ಯ ವೈವಿಧ್ಯಮಯ ಭಾರತದಲ್ಲಿ ಇತರೆ ಭಾಷೆ ಹಾಗೂ ಸಂಸ್ಕೃತಿಯನ್ನು ಸ್ವೀಕರಿಸಿದಲ್ಲಿ ವ್ಯಕ್ತಿತ್ವ ಬೆಳೆಸಿಕೊಳ್ಳಬಹುದಾಗಿದೆ ಸರ್ದಾರ್ ಪಟೇಲ್ರು ಅನೇಕ ಪ್ರಾಂತ್ಯಗಳನ್ನು ಒಗ್ಗೂಡಿಸಿ ಏಕೀಕೃತ ಭಾರತದ ಪರಿಕಾರರಾಗಿದ್ದಾರೆ ಎಂದರು ರಾಜ್ಯಾದ್ಯಂತ ಸರ್ದಾರ್ ವಲ್ಲಭ ಬಾಯಿ ಪಟೇಲ್ ಅವರ ಜನ್ನ ದಿನದ ಪ್ರಯುಕ್ತ ರಾಷ್ಷೀಯ ಏಕತಾ ದಿವಸದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕೈಷಿ ಖಾತೆ ಸಚಿವ ಎನ್

ಶಿವಶಂಕರ ರೆಡ್ಡಿ ಪ್ರತಿಜ್ಞಾ ವಿಧಿ ಬೋಧಿಸಿದರು

ಇದೇ ರೀತಿ ಗದಗ್ ದಾವಣಗೆರೆ ಮಂಗಳೂರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಡಿಕೇರಿ ಕೋಲಾರ ಚಾಮರಾಜನಗರ ಸೇರಿದಂತೆ ವಿವಿಧೆಡೆ ರಾಷ್ಟೀಯ ಏಕತಾ ದಿನ ಆಚರಿಸಿದ ವರದಿಯಾಗಿವೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ್ಲಿ ಇಂದು ಕನ್ನಡ ರಾಜ್ಕೋತ್ಸವ ನಾಡಿನ ಜನತೆಗೆ ಗಣ್ಯರಿಂದ ಶುಭಾಶಯ ರಾಜ್ಯದಲ್ಲಿ ನಡೆಯಲಿರುವ ಉಪಚುನಾವಣೆಗೆ ಸಕಲ ಸಿದ್ದತೆ ಆಮಿಷ ಒತ್ತಡಕ್ಕೆ ಒಳಗಾಗದೇ ಮತ ಚಲಾಯಿಸುವಂತೆ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಮತದಾರರಲ್ಲಿ ಮನವಿ ್ ಸರ್ದಾರ ವಲ್ಲಭಭಾಯ್ ಪಟೇಲ್ ಪ್ರತಿಮೆ ಏಕ ಭಾರತ್ ತ್ರೇಷ್ಠ ಭಾರತದ ಪ್ರತೀಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣನೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು